ದಾಸ್ತಾನು ದೇಶಾದ್ಯಂತ ಜನೌಷಧಿ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೀವರಕ್ಷಕ ಡಿಷಧ ಲಭ್ಯ ಸಚಿವ ಡಿ

ಅವರು ಕಳೆದ ರಾತ್ರಿ ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಇಕೋಸೋಕ್ ಅಧಿವೇಶನದ ಈ ವರ್ಷದ ಉನ್ನತ ಮಟ್ಟದ ವಿಭಾಗದಲ್ಲಿ ವರ್ಚುವಲ್ ಮುಖ್ಯ ಭಾಷಣ ಮಾಡಿದರು ಮುಂಬರುವ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸದಸ್ಕತ್ವದಲ್ಲಿ ಭಾರತದ ಆದ್ಯತೆಯನ್ನು ಪರಿಗಣಿಸಬೇಕು ಸುಶ್ವಿರ ಅಭಿವೃದ್ದಿ ಗುರಿಗಳನ್ನು ಒಳಗೊಂಡಂತೆ ಇಕೋಸೋಕ್ ಮತ್ತು ವಿಶ್ವಸಂಸ್ಠೆಯ ಅಭಿವ್ಯದ್ದಿ ಕಾರ್ಯಗಳಲ್ಲಿ ಭಾರತದ ಸುದೀರ್ಘ ಒಡನಾಟವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಸ್ಮರಿಸಿದರು ಭಾರತದ ಅಭಿವೃದ್ದಿಯ ಧ್ಯೇಯವಾಕ್ಯ ಸಬ್ಮಾ ಸಾಥ್ ಸಬ್ಮಾ ವಿಕಾಸ್ ಸಬ್ಞಾ ವಿಶ್ವಾಸ್ ಯಾರನ್ನೂ ಹಿಂದೆ ಬಿಡದ ಪ್ರಮುಖ ತತ್ತ್ವದೊಂದಿಗೆ ಪ್ರತಿಫಲಿಸುತ್ತದೆ ಎಂದು ಹೇಳಿದರು ಭಾರತದ ವ್ಯಾಪಕ ಜನಸಂಖ್ಯೆಯ ಸಾಮಾಜಿಕ ಆರ್ಥಿಕ ಸೂಚಕಗಳನ್ನು ಸುಧಾರಿಸುವಲ್ಲಿ ಭಾರತದ ಯಶಸ್ಸು ಜಾಗತಿಕ ಎಸ್ಡಿಜಿ ಗುರಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಇತರ ಅಭಿವೃದ್ಧಿತೀಲ ರಾಷ್ಷಗಳು ಅವುಗಳ ಎಸ್ ಡಿಜೆ ಗುರಿಗಳನ್ನು ಸಾಧಿಸಲು ಸಹಕರಿಸುವ ಭಾರತದ ಬದ್ದತೆಯ ಮನರುಚ್ವರಿಸಿದರು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ನೈರ್ಮಲ್ಯ ಸುಧಾರಣೆ ಮಹಿಳೆಯರ ಸಬಲೀಕರಣ ಆರ್ಥಿಕ ಸೇರ್ಪಡೆ ಖಾತ್ರಿ ಮತ್ತು ಎಲ್ಲರಿಗೂ ವಸತಿ ಹಾಗೂ ಆಯುಷ್ಮಾನ್ ಭಾರತ ಕಾರ್ಯಕ್ರಮಗಳಂತಹ ಪ್ರಮುಖ ಯೋಜನೆಗಳ ಮೂಲಕ ವಸತಿ ಮತ್ತು ಆರೋಗ್ಯದ ಲಭ್ಯತೆಯ ವಿಸ್ತರಣೆ ಸೇರಿದಂತೆ ಭಾರತದ ಪ್ರಸ್ತುತ ಅಭಿವೃದ್ಧಿ ಪ್ರಯತ್ನಗಳನ್ನು ಪ್ರಧಾನಿ ವಿವರಿಸಿದರು ಅಂತಾರಾಷ್ಷೀಯ ಸೌರ ಒಕ್ಕೂಟ ಮತ್ತು ವಿಪತ್ತು ಶ್ವಿತಿಸ್ವಾಪಕ ಮೂಲಸೌಕರ್ಯಗಳ ಒಕ್ಕೂಟ ಸ್ವಾಪನೆಯಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಪ್ರಧಾನಿ ಒತ್ತಿ ಹೇಳಿದರು ವಿವಿಧ ದೇಶಗಳಿಗೆ ಔಷಧಿ ಸರಬರಾಜು ಖಾತ್ರಿಪಡಿಸಿಕೊಳ್ಳಲು ಮತ್ತು ಸಾರ್ಕ್ ದೇಶಗಳಲ್ಲಿ ಜಂಟಿ ಪ್ರಕ್ರಿಯೆ ತಂತ್ರವನ್ನು ಸಂಘಟಿಸಲು ಭಾರತ ಸರ್ಕಾರ ಮತ್ತು ಭಾರತೀಯ ಔಷಧ ಕಂಪನಿಗಳು ನೀಡಿದ ಬೆಂಬಲವನ್ನು ನೆನಪಿಸಿಕೊಂಡರು ಇಕೋಸೋಕ್ ಉದ್ದೇಶಿಸಿ ಪ್ರಧಾನಿಯವರು ಮಾಡಿದ ಎರಡನೇ ಭಾಷಣ ಇದಾಗಿದೆ

ದೆಹಲಿಯಲ್ಲಿ ನಿನ್ನೆ ವಸತಿ ಮತ್ತು ನಗರಾಭಿವೃದ್ಧಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ದುರ್ಗಾ ಶಂಕರ್ ಮಿಶ್ರಾ ಈ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದರು ಬಳಕೆದಾರರ ಸ್ನೇಹಿಯಾಗಿರುವ ಪಿಎಂ ಸ್ವನಿಧಿ ಮೊಬೈಲ್ ಆಪ್ ಸಾಲ ನೀಡುವ ಸಂಸ್ಥೆಗಳು ಮತ್ತು ಕ್ಷೇತ್ರ ಕಾರ್ಯನಿರ್ವಾಪಕರ ಮೂಲಗಳು ಹಾಗೂ ಬೀದಿಬದಿ ವ್ಯಾಪಾರಿಗಳ ಸಾಲದ ಅರ್ಜಿಗಳ ವಿಲೇವಾರಿ ಕುರಿತಂತೆ ಎಲ್ಲ ಅಂತಗಳನ್ನು ಒಳಗೊಂಡಿದೆ ಎಂದರು ಡಿಜೆಟಲ್ ತಂತ್ರಜ್ಞಾನ ಬಳಸಿ ಯೋಜನೆಯ ಲಾಭವನ್ನು ಗರಿಷ್ಠ ಜನರಿಗೆ ಉಪಯೋಗ ಮಾಡಿಕೊಡುವ ಉದ್ದೇಶ ಇದೆ ಎಂದ ಅವರು ಈ ಮೊಬೈಲ್ ಆಪ್ ಪ್ರಧಾನಮಂತ್ರಿಗಳ ಆಶಯದಂತೆ ಆತ್ಮನಿರ್ಭರ ಯೋಜನೆಯನ್ನು ಜಾರಿಗೊಳಿಸಲು ಪಿಎಂ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಲಿದೆ

ಎಲ್ಲಾ ಸರಿಪಡಿಸುವಿಕೆ ಅರ್ಜಿಗಳನ್ನು ಮತ್ತು ಮೇಲ್ಮನವಿ ಆದೇಶಗಳ ಜಾರಿಯನ್ನು ಐಟಿಬಿಎನಲ್ಲಿ ಅಪ್ ಲೋಡ್ ಮಾಡಲಾಗುತ್ತಿದೆ

ಸೋಂಕಿತರ ಸಾವಿನ ಪ್ರಮಾಣ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಇದೆ

ವಿಶ್ವದ ಇತರೆ ರಾಷ್ಟಗಳಿಗೆ ಹೋಲಿಸಿದರೆ ದು ಅತಿ ಕಡಿಮೆಯಾಗಿದೆ ಎಂದು ಹೇಳಿದೆ

ಸದಾನಂದ ಗೌಡ ಹೇಳಿದ್ದಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೊನಾ ನಿಯಂತ್ರಸುವ ಕ್ರಮಗಳ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಿನ್ನೆ ನಡೆಸಿದ ಸಚಿವರು ಸಂಸದರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡ ಸಚಿವರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದರು ಕೊರೊನಾ ವಿರುದ್ಲದ ಹೋರಾಟದ ವಿಚಾರವಾಗಿ ಕೇಂದ್ರ ಸರ್ಕಾರವು ರಾಜ್ಗಾಡಳಿತದೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಅಗತ್ನ ನೆರವು ನೀಡುತ್ತಿದೆ ಇನ್ನೂ ಏನೆಲ್ಲ ಅಗತ್ನವೋ ಆ ನೆರವನ್ನು ನೀಡಲು ಸಿದ್ದರಿದ್ದೇವೆ ಎಂದರು ಪ್ರತಿದಿನ ಖುದ್ಲಾಗಿ ಔಷಧ ಉತ್ತಾದನೆ ವಿತರಣೆ ಹೇಗಾಗುತ್ತಿದೆ ಎಂದು ಪರಿಶೀಲಿಸಲಾಗುತ್ತಿದೆ ಈ ವಿಚಾರದಲ್ಲಿ ಸದಾ ನಿಗಾ ಇಡಲಾಗುತ್ತಿದ್ದು ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಹೈಡ್ರೊಕ್ಲಿಕ್ಲೋರೊಕ್ವಿನ್ ಪೆರಾಸೆಟಾಮೊಲ್ ಮುಂತಾದ ದಿಷಧಗಳು ಸಾಕಷ್ಟು ದಾಸ್ತಾನಿದೆ

ಎಂದು ಸದಾನಂದ ಗೌಡ ಹೇಳಿದರು